ದೇತದ ಅತ್ಯಂತ ಸ್ವಚ್ಛ ನಗರಗಳ ಸರ್ವೇಕ್ಷಣೆಗಾಗಿ ಈ ವರ್ಷ ನಡೆಸಲಾದ ಸ್ಪರ್ಧೆಯಲ್ಲಿ ಮಧ್ವಪ್ರದೇತದ ಇಂಧೋರ್ ನಗರ ಸತತ ನಾಲ್ಲನೇಯ ಬಾರಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ದಿ ಸಚಿವ ಹರ್ದಿಪ್ಸಿಂಗ್ ಮರಿ ಇಂದು ಪ್ರಶಸ್ತಿ ವಿಜೇತ

ಜನಸಂಖ್ಯೆಯ ಆಧಾರದ ಮೇಲೆ ಹಲವು ವರ್ಗಗಳಲ್ಲಿ ಈ ಸರ್ವೇಕ್ಷಣೆಯನ್ನು ನಡೆಸಲಾಗಿದೆ

ಗಂಗಾನದಿ ತೀರದ ಅತ್ಯಂತ ಸ್ವಚ್ಛ ನಗರ ಪ್ರಶಸ್ತಿಗೆ ಉತ್ತರಪ್ರದೇಶದ ವಾರಾಣಸಿ ಪಾತ್ರವಾಗಿದೆ

ದೇಶದ ಅತ್ಯಂತ ಸ್ವಚ್ನ ರಾಜಧಾನಿ ನಗರ ಪ್ರಶಸ್ತಿ ರಾಷ್ವ ರಾಜಧಾನಿ ದೆಹಲಿಗೆ ದೊರೆತಿದೆ ಕಂಟೋನ್ನೆಂಟ್ ವರ್ಗದಲ್ಲಿ ಪಂಜಾಬ್ ಜಲಂಧರ್ ನಗರ ಪ್ರಶಸ್ತಿ ಪಡೆದುಕೊಂಡಿದೆ

ತ್ಯಾಜ್ಜ ನಿರ್ವಹಣೆಗೆ ಸೂಕ್ತ ವ್ಚವಸ್ಥೆ ಶೌಚಾಲಯಗಳ ನಿರ್ಮಾಣ ಮತ್ತು ಬಳಕೆಯ ಮೂಲಕ ಬಯಲು ಶೌಚಮುಕ್ತಗೊಳ್ಳಲು ನಡೆಸಿರುವ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗುತ್ತದೆ ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗುತ್ತಿದೆ

ಸೋಂಕಿನಿಂದ ಮರಣ ಹೊಂದುತ್ತಿರುವ ಸಂಬ್ಲೆಯೂ ಸಹ ಗಣನೀಯವಾಗಿ ಇಳಿಕೆಯಾಗುತ್ತಿದ್ದು

ದೇಶದಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಸಾಮರ್ಥ್ಯದಲ್ಲಿ ಮತ್ತಷ್ಟು ಹೆಚ್ಚಳವಾಗಿದ್ದು

ಸೋಂಕು ಪತ್ತೆ ಪರೀಕ್ಷೆ ಚಿಕಿತ್ಸೆಯ ಕಾರ್ತಂತ್ರಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ಲು ಇದರ ಪರಿಣಾಮ ಸೋಂಕು ಪತ್ತೆ ಪರೀಕ್ಷೆಯಲ್ಲಿ ಗಣನೀಯ ಸುಧಾರಣೆಯಾಗಿದೆ

ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಗಳನ್ನು ಕಳಿಸಬಹುದು

ವೆಂಕಯ್ದನಾಯ್ದ ಟ್ವೀಟ್ ಮೂಲಕ ರಾಜೀವ್ಗಾಂಧಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ

ರಾಜೀವ್ಗಾಂಧಿ ಜನ್ನದಿನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಆಯೋಜಿಸಲಾದ ಸದ್ಗಾವನಾ ದಿನಾಚರಣೆಯ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್

ಈ ವೇದಿಕೆ ಎರಡು ರೀತಿಯ ಟೆಲಿ ಮೆಡಿಸಿನ್ ಸೇವೆಗಳಾದ ಡಾಕ್ಟರ್ ಟು ಡಾಕ್ಟರ್ ಹಾಗೂ ಪೇಷಂಟ್ ಟು ಡಾಕ್ಟರ್ ಎಂಬ ಸೇವೆಗಳನ್ನು ಕಲ್ಲಿಸುತ್ತಿದೆ ಒಡಿತಾದ ಉತ್ತರಕರಾವಳಿ ಹಾಗೂ ಅಸುಪಾಸಿನ ಪ್ರದೇಶಗಳಲ್ಲಿ ಕಡಿಮೆ ವಾಯುಭಾರ ಒತ್ತಡ ನಿರ್ಮಾಣವಾಗಿದ್ದು

ಮುಂದಿನ ಸುತ್ತಿನಲ್ಲಿ ಅವರು ಸ್ವಾನ್ ವಾರ್ವಿಂಕ ಹೋರಾಟ ನಡೆಸಲಿದ್ದಾರೆ ಭಾರತದ ದಿವೀಜ್ ಶರಣ್ ಹಾಗೂ ಎನ್ ಶ್ರೀರಾಮ್ ಬಾಲಾಜಿ ಅವರು ಸಹ ಶ್ರೀಡಾಕೂಟದಲ್ಲಿದ್ದು

ಸೆನೆಟರ್ ಕಮಲಾ ಹ್ಯಾರಿಸ್ ಅವರನ್ನು ಡೆಮಾಕ್ರೆಟಿಕ್ ಪಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ದಿಪಚಾರಿಕವಾಗಿ ನಾಮನಿರ್ದೇಶನ ಮಾಡಿದೆ ವಿಸ್ಕಾನ್ಸಿನ್ನ ಮಿಲ್ವಾಕಿಯಲ್ಲಿ ನಡೆದ ಸಮಾವೇತದಲ್ಲಿ ಕಮಲಾ ಹ್ಯಾರಿಸ್ ಚುನಾವಣೆಗೆ ಸ್ವರ್ಧಿಸಲು ಸಮ್ಮತಿ ಸೂಚಿಸಿದ್ದಾರೆ